ತಮಿಳುನಾಡು ಮತ್ತು ಪುದುಚೆರಿಯಲ್ಲಿ ಧಾರಾಕಾರ ಮಳೆ ಜನಜೀವನ ಅಸ್ತವ್ಲಸ್ತ

ಇಂದು ರಾಷ್ಷೀಯ ಮಾಲಿನ್ನ ನಿಯಂತ್ರಣ ದಿನ

ರಾಷ್ಷೀಯ ಹಿರಿಯರ ಕುಸ್ತಿ ಪಂದ್ಲಾವಳಿ ಗುರ್ಪ್ರೀತ್ ಸಿಂಗ್ ಮತ್ತು ಸುನಿಲ್ಕುಮಾರ್ಗೆ ಚಿನ್ನ

ಸ್ವೀಡನ್ ದೊರೆ ಕಾರ್ಲ್ ಗುಸ್ತಾಫ್ ಅವರು ರಾಷ್ಲಪತಿ ರಾಮನಾಥ ಕೋವಿಂದ್ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಅವರನ್ನೂ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ನೀಡನ್ ದೊರೆ ಅವರೊಂದಿಗೆ ಮಾತುಕತೆ ನಡೆಸುತ್ತಿದ್ದು ಪರಸ್ವರ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಇದೇ ವೇಳೆ ಎರಡೂ ದೇಶಗಳ ನಡುವೆ ಹಲವು ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆಯಿದೆ ಸ್ವೀಡನ್ ದೊರೆಯವರೊಂದಿಗೆ ಉನ್ನತ ಮಟ್ಲದ ವಾಣಿಜ್ಞ ನಿಯೋಗವೊಂದು ಸಹ ಆಗಮಿಸಿದೆ ಈ ನಿಯೋಗ ದೆಹಲಿ ಮತ್ತು ಮುಂಬೈಗಳಲ್ಲಿ ಭಾರತೀಯ ಉದ್ದಮಪತಿಗಳೊಂದಿಗೆ ಸಭೆಗಳನ್ನು ನಡೆಸಲಿದೆ ಭಾರತ ಸ್ವೀಡನ್ ನಡುವೆ ಕಳೆದ ಕೆಲ ವರ್ಷಗಳಲ್ಲಿ ಸಂಬಂಧಗಳ ವರ್ಧನೆಯಾಗುತ್ತಿದೆ

ಭಾರತಕ್ಕೆ ಭೇಟಿ ನೀಡಿರುವ ಸ್ವೀಡನ್ನ ದೊರೆ ಮತ್ತು ರಾಣಿ ಮುಂಬೈ ಹಾಗೂ ಉತ್ತರಾಖಂಡ್ಗೂ ಭೇಟಿ ನೀಡಲಿದ್ದಾರೆ

ಆಯ್ದ ಪ್ರದೇಶಗಳಲ್ಲಿ ಜಪಾನೀಸ್ ಎನ್ಸಫೆಲ್ಸೆಟಸ್ ಮತ್ತು ಹಿಮೊಫಿಲಸ್ ಇನ್ಫ್ಲುಯೆಂಜಾ ರೋಗ ನಿರೋಧಕ ಲಭಿಕೆಗಳನ್ನು ನೀಡಲಾಗುತ್ತಿದೆ

ಜನರು ತಮ್ನ ಮಕ್ಕಳಿಗೆ ರೋಗ ನಿರೋಧಕ ಲಸಿಕೆಗಳನ್ನು ಹಾಕಿಸುವಂತೆ ಕೇಂದ್ರ ಆರೋಗ್ನ ಸಚಿವ ಡಾ ಹರ್ಷವರ್ಧನ್ ಮನವಿ ಮಾಡಿದ್ದಾರೆ

ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ಪ್ರಚಾರಕರು ಇಂದೂ ಕೂಡಾ ಅನೇಕ ಚುನಾವಣಾ ರ್ವಾಲಿಗಳು ಮತ್ತು ಸಭೆಗಳನ್ನು ಹಮ್ನಿಕೊಂಡಿದ್ದು ತಮ್ನ ಅಭ್ವರ್ಥಿಗಳ ಪರ ಮತಯಾಚನೆ ನಡೆಸಲಿದ್ದಾರೆ ಬಿಜೆಪಿ ಅಧ್ಯಕ್ಷ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಇಂದು ಸಿಂಗ್ಭೂಮ್ ಪ್ರಾಂತ್ಯದಲ್ಲಿ ಚಕ್ರಧರ್ಪೂರ್ ಮತ್ತು ಬಹಾರ್ಬೋರಾ ಪ್ರದೇಶಗಳಲ್ಲಿ ನಡೆಯಲಿರುವ ಎರಡು ಚುನಾವಣಾ ಜಾಥಾಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿಯವರು ಸಿಮ್ಡೆಗಾದಲ್ಲಿ ಸಾರ್ವಜನಿಕ ಸಭೆ ನಡೆಸಲಿದ್ದಾರೆ

ಮುಂಜಾಗ್ರತಾ ಕ್ರಮವಾಗಿ ತಿರುವಳ್ಳೂರ್ ತೂತುಕುಡಿ ಮತ್ತು ರಾಮನಾಥಮರಂ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾಡಳಿತಗಳಿಂದ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಚೆಂಗಾಲ್ಪಟ್ಟು ಕಾಂಚೀಪುರಂ ಕುಡಲೂರ್ ಮತ್ತು ಚೆನ್ನೈಗಳಲ್ಲೂ ಸಹ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಪುದುಚೇರಿ ಪ್ರಾಂತ್ಯದಲ್ಲೂ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ತಮಿಳುನಾಡಿನಲ್ಲಿ ಮದ್ರಾಸ್ ಮತ್ತು ಅಣ್ಣ ವಿಶ್ವವಿದ್ಯಾಲಯಗಳಲ್ಲಿ ಇಂದು ನಡೆಯಬೇಕಿದ್ದ ಎಲ್ಲಾ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ನಿನ್ನೆ ಚೆನ್ಟೆನ ಅನೇಕ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ ಮೀನುಗಾರರು ಕೇಪ್ ಕಾಮೋರಿನ್ ಮತ್ತು ಲಕ್ಷದ್ವೀಪಗಳಲ್ಲಿ ಮೀನುಗಾರಿಕೆಗಾಗಿ ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ

ಜಾಗತಿಕ ತಾಪಮಾನ ಏರಿಕೆ ಈಗ ದುರಸ್ತಿಯಾಗದಷ್ಲು ಹದಗೆಟ್ಟದೆ ಪರಿಸ್ಥಿತಿ ತೀರಾ ಗಂಭೀರವಾಗಿದೆ ಎಂದು ವಿಶ್ವಸಂಸ್ಥೆಯ ಪ್ರಧಾನಕಾರ್ಯದರ್ಶಿ ಜನರಲ್ ಆ್ಲಂಟೋನಿಯೊ ಗುಟೆರ್ರಸ್ ಹೇಳಿದ್ದಾರೆ ಹವಾಮಾನ ವೈಪರಿತ್ಯಕ್ಕೆ ಕಡಿವಾಣ ಹಾಕಲು ಜಗತ್ತು ಅನುಸರಿಸುತ್ತಿರುವ ಕ್ರಮಗಳು ತೀರಾ ಅಲ್ಪ ಪ್ರಮಾಣದ್ದಾಗಿವೆ ಎಂದು ಅವರು ಹೇಳಿದ್ದಾರೆ ಮಾಡ್ರಿಡ್ನಲ್ಲಿ ಇಂದು ಬೆಳಿಗ್ಗೆ ಅಂತಾರಾಷ್ಷೀಯ ಹವಾಮಾನ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಾಪಮಾನ ಏರಿಕೆಯ ಪರಿಣಾಮ ಈಗಾಗಲೇ ಜಗತ್ತಿನಾದ್ಯಂತ ಅನುಭವಕ್ಕೆ ಬರುತ್ತಿದೆ ಈ ಮಾನವ ನಿರ್ಮಿತ ವಿಕೋಪವನ್ನು ನಿಯಂತ್ರಿಸಲು ವೈಜ್ಞಾನಿಕ ಹಾಗೂ ತಾಂತ್ರಿಕ ಕ್ರಮಗಳಿದ್ದರೂ ರಾಜಕೀಯ ಇಚ್ಲಾಶಕ್ತಿಯ ಕೊರತೆಯಿಂದ ಜಗತ್ತು ಅಪಾಯದತ್ತ ಮುನ್ನಡೆದಿದೆ ಎಂದರು ಇನ್ನೂರು ದೇಶಗಳ ಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದು

ಹೈದರಾಬಾದ್ನಲ್ಲಿ ಕಳೆದವಾರ ಅತ್ಯಾಚಾರ ಮತ್ತು ಕೊಲೆಗೆ ಒಳಗಾದ ಪಶುವೈದ್ದೆಯ ಕುಟುಂಬದ ಸದಸ್ದರಿಗೆ ಶೀಘ್ರ ನ್ನಾಯ ಒದಗಿಸಲಾಗುವುದೆಂದು ಕೇಂದ್ರ ಗೃಹಖಾತೆಯ ಸಹಾಯಕ ಸಚಿವ ಜಿ ಕಿಶನ್ ರೆಡ್ಡಿ ಭರವಸೆ ನೀಡಿದ್ದಾರೆ ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಆಂಧಪ್ರದೇಶ ಸರ್ಕಾರದ ಅಧಿಕಾರಿಗಳನ್ನು ಸಹ ತಾವು ಭೇಟಿಯಾಗಿದ್ದು ಪ್ರಕರಣದ ಶೀಘ್ರ ಇತ್ಕಾರ್ಥಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಿರುವುದಾಗಿ ತಿಳಿಸಿದರು ಈ ನಿಟ್ಲನಲ್ಲಿ ರಾಜ್ಯ ಸರ್ಕಾರಕ್ಷೆ ಕೇಂದ್ರದಿಂದ ಯಾವುದೇ ನೆರವನ್ನು ಒದಗಿಸಲು ಸಿದ್ದವಿರುವುದಾಗಿ ಅವರು ಹೇಳಿದರು ಪ್ರಕರಣವನ್ನು ಬಲವಾಗಿ ಖಂಡಿಸಿದ ಅವರು ಇದೊಂದು ಹೇಯ ಅಪರಾಧವಾಗಿದ್ದು ಈ ರಾಷ್ಟಕ್ಕೆ ತೀವ್ರ ಆಘಾತವಾಗಿದೆ ಎಂದು ಹೇಳಿದರು ನಾಗಾಲ್ಕಾಂಡ್ನಲ್ಲಿ ಪ್ರಸಿದ್ಧ ಹಾರ್ನ್ ಬಿಲ್ ಉತ್ಸವದ ಅಂಗವಾಗಿ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಬಹುಮಾಧ್ಯಮ ಶ್ರದರ್ಶನವನ್ನು ಆಯೋಜಿಸಿದೆ

ಜಲಂದರ್ನಲ್ಲಿ ನಡೆದಿರುವ ರಾಷ್ಲೀಯ ಹಿರಿಯರ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಏಷ್ಲನ್ ಚಾಂಪಿಯನ್ಶಿಪ್ ಬೆಳ್ಲಿ ಪದಕ ವಿಜೇತ ಗುರ್ಪ್ರೀತ್ಸಿಂಗ್ ಮತ್ತು ಸುನಿಲ್ ಕುಮಾರ್ ಚಿನ್ನದ ಪದಕಗಳನ್ನು ಗೆದ್ದುಕೊಂಡಿದ್ದಾರೆ

ಜಿ

ಸುನಿಲ್ ಕುಮಾರ್ ಪಂಜಾಬ್ನ ಪ್ರಭಾಯ್ ವಿರುದ್ದ ಸುಲಭ ಗೆಲುವು ದಾಖಲಿಸಿದರು

ಈ ಪಂದ್ಜದಲ್ಲಿ ಉಭಯ ತಂಡಗಳ ನಡುವೆ ಅಂತಿಮ ಹಂತಕ್ಕಾಗಿ ತೀವ್ರ ಸೆಣಸಾಟ ನಡೆಯಿತು

ಭಾರತದ ಮಹಿಳಾ ತಂಡ ಕಳೆದ ಶನಿವಾರ ಮಾಲ್ಲೀವ್ಪ್ ವಿರುದ್ದ ನಡೆದ ಪಂದ್ಲದಲ್ಲಿ ಜಯಗಳಿಸಿ ಈಗಾಗಲೇ ಫ್ಲೆನಲ್ ತಲುಪಿದೆ ಅಂತಿಮ ಹಣಾಹಣಿ ನೇಪಾಳ ಮತ್ತು ಭಾರತ ತಂಡಗಳ ನಡುವೆ ನಾಳೆ ನಡೆಯಲಿವೆ